ದೇಶದಲ್ಲಿ ಹಬ್ಬದ ವಾತಾವರಣ

ಗುರುತಿಸಲಾಗಿರುವ ಯೋಜನೆಗಳು ವಿದ್ಯುತ್ ರೈಲ್ಲೆ ನಗರ ನೀರಾವರಿ ಶಿಕ್ಷಣ ಮತ್ತು ಆರೋಗ್ಗ ವಲಯಗಳಲ್ಲಿವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ದ್ವಿತೀಯ ಗುಜರಾತ್ನ ಸೂರತ್ ಮೊದಲ ತ್ರೈಮಾಸಿಕದಲ್ಲಿ ಮೂರನೇ ಸ್ವಾನ ಪಡೆದುಕೊಂಡಿದೆ

ನವದೆಹಲಿ ಮುನಿಸಿಪಲ್ ಕೌನ್ನಿಲ್ ಹಾಗೂ ಮಧ್ಯಪ್ರದೇಶದ ಖರ್ಗೋನೆ ಎರಡು ಹಾಗೂ ಮೂರನೇ ಸ್ವಾನ ಪಡೆದುಕೊಂಡಿವೆ

ವಿಧೇಯಕದ ಮೇಲಿನ ಚರ್ಚೆಯ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ತಮ್ನ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ತರ್ ಅವರ ತತ್ತ ಸಿದ್ಧಾಂತಗಳಂತೆ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಹೇಳಿದರು ವಿಧೇಯಕವನ್ನು ಸಂಸದೀಯ ವ್ನವಹಾರಗಳ ಸಚಿವ ಸುರೇಶ್ ಖನ್ನಾ ವಿಧಾನಸಭೆಯಲ್ಲಿ ಮಂಡಿಸಿದರು ಉಪಮುಖ್ಯಮಂತ್ರಿ ಡಾ ದಿನೇಶ್ ಶರ್ಮ ವಿಧಾನಪರಿಷತ್ನಲ್ಲಿ ಮಸೂದೆಯನ್ನು ಮಂಡಿಸಿದರು ಉಭಯ ಸದನಗಳಲ್ಲಿ ಮಸೂದೆ ಅವಿರೋಧವಾಗಿ ಅಂಗೀಕಾರಗೊಂಡಿತು ಎರಡೂ ಸದನಗಳಲ್ಲಿ ಪ್ರತಿಪಕ್ಷ ಸದಸ್ಯರು ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಪ್ರಸ್ತಾಪಿಸಿ ಗದ್ದಲ ಸ್ಪಷ್ಷಿಸಿದರು ಆಂಗ್ಲೋ ಇಂಡಿಯನ್ ನಾಮಕರಣ ಸದಸ್ಯ ಡೇಂಜಿಲ್ ಗೋಡಿನ್ ತಮ್ನ ಸಮುದಾಯದ ಸದಸ್ಯರನ್ನು ಶಾಸನಸಭೆಗಳಿಗೆ ನಾಮಕರಣಗೊಳಿಸುವುದನ್ನು ವಿಸ್ತರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಮುಖ್ಯಮಂತ್ರಿಗೆ ಮನವಿ ಮಾಡಿದರು

ಜಮ್ಲು ಕಾಶ್ವೀರದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದು ರಾತ್ರಿಯಿಂದ ಬ್ರಾಡ್ಬ್ಲಾಂಡ್ ಇಂಟರ್ನೆಟ್ ಸೌಲಭ್ಯ ಮನಾರಂಭಗೊಳಿಸಲಾಗುವುದು ಈ ವಿಷಯವನ್ನು ಜಮ್ಲು ಕಾಶ್ನೀರ ಸರ್ಕಾರದ ವಕ್ತಾರ ರೋಹಿತ್ ಕನ್ಸಾಲ್ ತಿಳಿಸಿದ್ದಾರೆ ಜಮ್ಮವಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರಾಡಳಿತ ಪ್ರದೇಶದ ಕತುವಾ ಜಿಲ್ಲೆಯ ಲಖನ್ಮರ್ ಅನಂತನಾಗ್ ಜಿಲ್ಲೆಯ ಕೆಳಪ್ರದೇಶದ ಮುಂಡಾ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಹಾಗೂ ಎಲ್ಲ ಇತರ ಪ್ರದೇಶಗಳಲ್ಲಿ ನಾಳೆಯಿಂದ ಟೋಲ್ ಪ್ಲಾಜಾಗಳನ್ನು ರದ್ದುಗೊಳಿಸಲಾಗುವುದೆಂದು ಪ್ರಕಟಿಸಿದರು

ಈ ಸಂಬಂಧ ಈಗಾಗಲೇ ಹಣಕಾಸು ಸಚಿವಾಲಯ ಆದೇಶ ಹೊರಡಿಸಿದೆ ಎಂದರು

ಪ್ರಧಾನ ಮಂತ್ರಿ ಕಚೇರಿಯ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ವಿವರ ನೀಡಿ ಈಶಾನ್ವ ರಾಜ್ವಕ್ಕೆ ನೀಡಲಾಗಿರುವ ಆದ್ದತೆಯನ್ನು ಜಮ್ಮ ಮತ್ತು ಕಾಶ್ವೀರ ಹಾಗೂ ಲಡಾಕ್ಗೆ ಎನ್ಡಿಎ ಸರ್ಕಾರ ನೀಡುವುದು ಎಂದು ಹೇಳಿದರು

ದೇಶದ ಸೇನಾ ಮುಖ್ಯಸ್ವರಾಗಿ ಮೂರು ವರ್ಷಗಳ ತಮ್ಮ ಅವಧಿಯಲ್ಲಿ ಸಂರ್ಮೂರ್ಣ ಬೆಂಬಲ ನೀಡಿದ ಎಲ್ಲ ಸೇನಾ ಸಿಬ್ಬಂದಿ ಹಾಗೂ ಅವರ ಕುಟುಂಬಗಳಿಗೆ ಸೇವೆಯಿಂದ ಇಂದು ನಿವ್ವತ್ತಗೊಂಡ ಮಾಜಿ ಸೇನಾ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ಧನ್ಯವಾದ ಸಲ್ಲಿಸಿದ್ದಾರೆ ಸಶಸ್ತ ಪಡೆಗಳ ಸಂಪ್ರದಾಯಗಳನ್ನು ಪಾಲಿಸಿ ಸವಾಲಿನ ಸನ್ನಿವೇಶಗಳಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿದ ಎಲ್ಲ ಸೇನಾ ಯೋಧರಿಗೆ ಬಿಪಿನ್ ರಾವತ್ ಕೃತಜ್ಞತೆ ಸಲ್ಲಿಸಿದ್ದಾರೆ ವಿಶೇಷವಾಗಿ ದೇಶದ ಉತ್ತರ ಪಶ್ಚಿಮ ಹಾಗೂ ಪೂರ್ವ ಗಡಿಗಳಲ್ಲಿ ಹಿಮಪಾತ ಹಾಗೂ ತೀವ್ರ ಚಳಿಯ ನಡುವೆ ಗಡಿಯನ್ನು ರಕ್ಷಿಸುತ್ತಿರುವ ಯೋಧರಿಗೆ ವಿಶೇಷ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಬೀಳ್ಕೊಡುಗೆಯ ಗೌರವ ರಕ್ಷೆ ಪಡೆದ ನಂತರ ಮಾಧ್ವಮಗಳೊಂದಿಗೆ ಮಾತನಾಡಿದ ಜನರಲ್ ಬಿಪಿನ್ ರಾವತ್ ನೂತನ ಸೇನಾ ಮುಖ್ಯಸ್ಟ ಜನರಲ್ ನರವಾಣೆ ಅವರ ನೇತೃಕ್ವದಲ್ಲಿ ಸೇನೆ ಇನ್ನು ಉನ್ನತ ಮಟ್ಟಕ್ಕೆ ಏರಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು ಜನರಲ್ ನರವಾಣೆ ಅತ್ಯಂತ ಸಮರ್ಥ ಸೇನಾ ಅಧಿಕಾರಿ ಎಂದುಅವರು ಪ್ರಶಂಸೆ ವ್ಯಕ್ತಪಡಿಸಿದರು ದೇಶ ಎದುರಿಸುವ ಯಾವುದೇ ಭದ್ರತಾ ಸವಾಲುಗಳನ್ನು ಎದುರಿಸಲು ಸೇನೆ ಅತ್ಯುತ್ತಮವಾಗಿ ಸನ್ನದ್ದವಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರಿಸಿದರು

ಜನರಲ್ ರಾವತ್ ಅವರನ್ನು ಸರ್ಕಾರ ದೇಶದ ಮೊದಲ ಸಶಸ್ತಪಡೆಗಳ ಮುಖ್ಯಸ್ದರನ್ನಾಗಿ ನೇಮಕ ಮಾಡಿದೆ

ಜನರಲ್ ಬಿಪಿನ್ ರಾವತ್ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಜನರಲ್ ನರವಾಣೆ ಇದಕ್ಕೂ ಮುನ್ನ ಸೇನಾ ಉಪಮುಖ್ಯಸ್ವರಾಗಿ ಸೇವೆ ಸಲ್ಲಿಸಿದ್ದರು

ದೇಶಾದ್ಯಂತ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಜ್ಜುಗೊಂಡಿದೆ ದೆಹಲಿಯ ಎಲ್ಲ ಮಾರುಕಟ್ಟೆಗಳು ಮಾಲ್ಗಳು ಹಾಗೂ ರೆಸ್ಸೋರೆಂಟ್ಗಳು ಸಂಭ್ರಮಾಚರಣೆಗೆ ಅಲಂಕಾರಗೊಂಡಿವೆ ಈ ಪ್ರದೇಶಗಳಿಗೆ ಜನರು ಖರೀದಿ ಹಾಗೂ ವೀಕ್ಷಿಸಲು ತೆರಳುತ್ತಿದ್ದಾರೆ ಹೊಸ ವರ್ಷದ ಅಂಗವಾಗಿ ಇಂಡಿಯಾ ಗೇಟ್ ಡೆಲ್ಲಿ ಝೂಗಳನ್ನು ವೀಕ್ಷಿಸಲು ಹೆಚ್ಚಿನ ಜನರು ಆಗಮಿಸುತ್ತಿದ್ದಾರೆ ನಗರದಾದ್ದಂತ ಮೊಲೀಸರು ವ್ವಾಪಕ ಭದ್ರತೆಗಳನ್ನು ಕೈಗೊಂಡಿದ್ದಾರೆ